ವೀಡಿಯೊ ಸಂವಾದದ ಮೂಲಕ ನಡೆದ ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೈತರು ಸಾಕ್ಷಿಯಾದರು

ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ಕ್ಬಡಿ ಮೂಲಸೌಕರ್ಯ ನಿಧಿ ಯೋಜನೆ ಮೂಲಕ ದೇಶದ ರೈತಾಪಿ ವರ್ಗಕ್ಕೆ ಹಣಕಾಸು ಸಾಲ ಸೌಲಭ್ಯ ಲಭಿಸಲಿದೆ ಕೋಯ್ಲೋತ್ತರ ಕೃಷಿ ಉತ್ವನ್ನಗಳ ಮೂಲಸೌಕರ್ಯ ನಿರ್ವಹಣೆ ಮತ್ತು ಸಮುದಾಯ ಕ್ಪಡಿ ಉತ್ಸನ್ನಗಳ ನಿರ್ವಹಣೆಗೆ ಹಣಕಾಸಿನ ಸೌಲಭ್ಯ ಲಭಿಸಲಿದೆ

ಅಂಡಮಾನ್ ನಿಕೋಬಾರ್ನ ಬಿಜೆಪಿ ಕಾರ್ಯಕರ್ತರೊಂದಿಗೆ ನಡೆಸಿದ ವೀಡಿಯೊ ಸಂವಾದದ ವೇಳೆ ಅವರು ಈ ವಿಷಯ ತಿಳಿಸಿದ್ದಾರೆ ಸಮುದ್ರ ಆಹಾರ ಸಾವಯವ ಉತ್ಸನ್ತಗಳು ಹಾಗೂ ತೆಂಗು ಆಧರಿತ ಉತ್ಸನ್ನಗಳ ಕೈಗಾರಿಕೆಗಳಿಗೆ ಅಂಡಮಾನ್ ನಿಕೋಬಾರ್ ಸರ್ಕಾರ ಒತ್ತು ನೀಡಲಿದೆ ಎಂದು ಅವರು ತಿಳಿಸಿದರು ನವಭಾರತ ನಿರ್ಮಾಣಕ್ಕೆ ಇಡೀ ದೇಶ ಪ್ರಗತಿಯಾಗಬೇಕಿದೆ ಎಂದ ಪ್ರಧಾನಮಂತ್ರಿಯವರು ಸರ್ಕಾರದ ಕಾರ್ಯ ಪ್ರತಿಯೊಬ್ಬರಿಗೂ ತಲುಪಬೇಕು ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಚೆನ್ನೈ ಮತ್ತು ಪೋರ್ಟ್ಬೇರ್ಗೆ ಸಂಪರ್ಕ ಕಲ್ಪಿಸುವ ಸಬ್ಮರೀನ್ ಆಪ್ಚಿಕಲ್ ಫೈಬರ್ ಯೋಜನೆಯನ್ನು ವೀಡಿಯೊ ಕಾನ್ವರೆನ್ಲ್ ಮೂಲಕ ದೇಶಕ್ಕೆ ಸಮರ್ಪಿಸಲಿದ್ದಾರೆ

ಅಂಡಮಾನ್ ಮತ್ತು ನಿಕೋಬಾರ್ ದ್ರೀಪ ಪ್ರದೇಶಕ್ಕೆ ಆಪ್ಡಿಕಲ್ ಫೈಬರ್ ಕೇಬಲ್ನ ಮೊಬೈಲ್ ಸ್ವಿರ ದೂರವಾಣಿ ಮತ್ತು ವೇಗದ ಅಂತರ್ಜಾಲ ಸೇವೆಗಳು ಲಭ್ಯವಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ಥಿಕತೆ ಮೂಲಸೌಕರ್ಯ ವ್ಯವಸ್ಥೆ ಜನಸಂಖ್ಯೆ ಮತ್ತು ಬೇಡಿಕೆಯ ಐದು ಆಧಾರಸ್ಥಂಬಗಳನ್ನು ಆಧರಿಸಿದ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಒತ್ತು ನೀಡಿದ್ದಾರೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು

ರಕ್ಷಣಾ ವಲಯದಲ್ಲಿ ಸ್ಲಾವಲಂಬನೆ ಸಾಧಿಸಲು ತೆಗೆದು ಕೊಂಡಿರುವ ಬಹುದೊಡ್ಡ ಕ್ರಮ ಇದಾಗಿದೆ ನಿರ್ಬಂಧ ವಿಧಿಸಲಾಗುವ ರಕ್ಷಣಾ ಉತ್ಪನ್ನಗಳನ್ನು ಸ್ಥಳೀಯವಾಗಿ ಉತ್ಪಾದಿಸಲು ದೇಶೀಯ ಉತ್ಪಾದಕರಿಗೆ ಇದರಿಂದ ಉತ್ತಮ ಅವಕಾಶ ಲಭಿಸಲಿದೆ ಕರ್ನಾಟಕ ಸೇರಿದಂತೆ ಪ್ರವಾಹ ಪೀಡಿತ ರಾಜ್ಯಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವೀಡಿಯೊ ಸಂವಾದ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಪ್ರವಾಹ ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡಲಾಗುವುದು ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗುವುದು ಎಂದು ರಾಜ್ಯ ಕಂದಾಯ ಸಚಿವ ಆರ್

ಪ್ರಕ್ನತಿ ವಿಕೋಪವನ್ನು ಸರ್ಕಾರ ಸಮರ್ಥವಾಗಿ ನಿಭಾಯಿಸುತ್ತಿದೆ ರಾಜ್ಯದ ಉತ್ತರ ಭಾಗದಲ್ಲಿಯೂ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ಗಮನ ಹರಿಸಲಾಗಿದೆ ಪ್ರಕೃತಿ ವಿಕೋಪದಿಂದ ಉಂಟಾಗಿರುವ ಬೆಳೆ ಹಾನಿಗೆ ಪರಿಹಾರ ನೀಡಲಾಗುವುದು ಎಂದೂ ಅಶೋಕ್ ತಿಳಿಸಿದರು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಲಾಗಿರುವ ರೈಲು ಮ್ಯೂಸಿಯಂ ಅನ್ನು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಡಿ ನಿನ್ನೆ ವೀಡಿಯೊ ಕಾನ್ವರೆನ್ನಿಂಗ್ ಮೂಲಕ ದೇಶಕ್ಕೆ ಸಮರ್ಪಿದರು ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗದಿ ಸೇರಿದಂತೆ ಹಲವು ಗಣ್ಯರು ಮತ್ತು ಉನ್ನತಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಮೈಸೂರಿನ ಐತಿಹಾಸಿಕ ರೈಲು ಮ್ಯೂಸಿಯಂ ನಂತರ ಉತ್ತರ ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವ ಮೊದಲ ಹಾಗೂ ನ್ವೆಋತ್ಯ ರೈಲ್ವೆಯ ಎರಡನೇ ಮ್ಯೂಸಿಯಂ ಇದಾಗಿದೆ ನಂತರ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್ ಹುಬ್ಬಳ್ಳಿಯ ರೈಲು ಮ್ಯೂಸಿಯಂ ನಮ್ಮೆಲ್ಲರನ್ನು ಭಾವನಾತ್ಮಕವಾಗಿ ಬೆಸೆದಿದೆ ನಮ್ಮ ಬದುಕು ಮತ್ತು ವೈಯಕ್ತಿಕ ಜೀವನ ಪ್ರಯಾಣದ ವಿವಿಧ ಹಂತಗಳನ್ನು ಈ ಮ್ಯೂಸಿಯಂ ಸಾರುತ್ತಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರೂ ಸಹ ರೈಲು ಪ್ರಯಾಣದ ಮೂಲಕವೇ ಭಾರತವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಡೆಸಿದ್ದರು ದೇಶದ ಮಹತ್ವದ ಪರಿವರ್ತನೆಯಲ್ಲಿ ಭಾರತೀಯ ರೈಲ್ವೆ ಗಣನೀಯ ಕೊಡುಗೆ ನೀಡಿದೆ ಉಗಿಬಂಡಿಯಿಂದ ಶುರುವಾದ ರೈಲ್ವೆ ಕ್ರಾಂತಿ ಇದೀಗ ಬುಲೆಟ್ ಟ್ರೈನ್ವರೆಗೆ ಸಾಗುತ್ತಾ ಬಂದಿದೆ

ಕೇಂದ್ರ ಸರ್ಕಾರ ಭಾರತೀಯ ರೈಲ್ವೆಯನ್ನು ಸಂಪೂರ್ಣ ವಿದ್ಯುದೀಕರಿಸಲು ಪ್ರಯತ್ನ ನಡೆಸುತ್ತಿದೆ ಲಾಕ್ಡೌನ್ ಅವಧಿಯಲ್ಲಿ ರೈಲ್ವೆ ಅಧಿಕಾರಿಗಳು ಅಸಮಾನ್ಯ ಸೇವೆ ಸಲ್ಲಿಸಿದ್ದು ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಬೇಕು ಎಂದರು ಸಚಿವ ಪ್ರಹ್ಲಾದ್ ಜೋಷಿ ಮಾತನಾಡಿ ಹುಬ್ಬ ಳ್ಳಿ ರೈಲ್ವೆ ಜಂಕ್ಷನ್ಗೆ ಐತಿಹಾಸಿಕ ಹಿನ್ನೆಲೆ ಇದ್ಲು ಈಗ ಮ್ಯೂಸಿಯಂ ಕಾರ್ಯಾರಂಭವಾಗಿರುವುದರಿಂದ ಪ್ರಮುಖ ಪ್ರವಾಸಿ ತಾಣವಾಗಿ ಗುರುತಿಸಿ ಕೊಳ್ಳಲಿದೆ ಎಂದರು

ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯ ಕಚೇರಿಯಲ್ಲಿ ಫಲಿತಾಂಶ ಪ್ರಕಟಿಸಲಿದ್ದಾರೆ

ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಮೊಬ್ಟೆಲ್ ಸಂಖ್ಯೆಗೂ ಫಲಿತಾಂಶ ರವಾನೆಯಾಗಲಿದೆ

ಇದರೊಂದಿಗೆ ಗುಣ ಹೊಂದಿದ ಸೋಂಕಿತರ ಸಂಖ್ಯೆ

ಇದು ಸಕ್ರಿಯ ಪ್ರಕರಣಗಳ ದುಪ್ಸಣ್ನು ಸಂಖ್ಯೆಯಾಗಿದೆ

ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗದಿ ನಿಯಂತ್ರಣರೇಖೆಯ ಷಾಪುರ್ ಕಿರ್ನಿ ಮತ್ತು ಕೃಷ್ಣಾ ಫಾಟಿ ವಲಯದಲ್ಲಿ ಪಾಕಿಸ್ತಾನಿ ಸೇನೆ ನಿನ್ನೆ ಸಂಜೆ ಸಣ್ಣ ಶಸ್ತಾಸ್ತ್ರಗಳು ಮತ್ತು ಭಾರೀ ಮಾರ್ಟಾರ್ ಗಳೊಂದಿಗೆ ಅಪ್ರಚೋದಿತ ಮತ್ತು ಮನಬಂದಂತೆ ದಾಳಿ ನಡೆಸುವ ಮೂಲಕ ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘಿಸಿದೆ ಗಡಿಯಲ್ಲಿ ಕಾವಲಿದ್ದ ಭಾರತೀಯ ಪಡೆಗಳು ಈ ದಾಳಿಗೆ ತಕ್ಕ ಉತ್ತರ ನೀಡಿವೆ ಎಂದು ರಕ್ಷಣಾ ಇಲಾಖೆಯ ಪಿಆರ್ಒ ಕರ್ನಲ್ ದೇವೀಂದರ್ ಆನಂದ್ ತಿಳಿಸಿದ್ದಾರೆ ಈ ಚಕಮಕಿಯಲ್ಲಿ ಭಾರತದ ಕಡೆ ಯಾವುದೇ ಆಸ್ತಿ ಪಾಸ್ತಿ ಜೀವಹಾನಿ ಆದ ವರದಿಯಾಗಿಲ್ಲ ವಿವರಗಳಿಗೆ ಕಾಯಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ದೇಶದ ವರ್ತಕ ಸಮುದಾಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆತ್ಮನಿರ್ಭರ್ ಭಾರತ್ ಅಭಿಯಾನದ ಯಶಸ್ಸಿಗೆ ಪೂರ್ಣ ಪ್ರಮಾಣದ ಕೊಡುಗೆ ನೀಡಬೇಕು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ ರಾಷ್ಟೀಯ ವರ್ತಕರ ದಿನದ ಅಂಗವಾಗಿ ನಿನ್ನೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಉದ್ದೇಶಿಸಿ ವೀಡಿಯೊ ಸಂವಾದ ನಡೆಸಿದ ಅವರು ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ಖರೀದಿಸುವಂತೆ ಗ್ರಾಹಕರಲ್ಲಿ ಜಾಗ್ಬತಿ ಮೂಡಿಸಲು ವರ್ತಕ ಸಮುದಾಯ ಆಂದೋಲನ ನಡೆಸಬೇಕು ಎಂದು ಕರೆ ನೀಡಿದರು